ಮುಖ್ಚಮಂತ್ರಿ ಬಿ ಎಸ್ ಯಡಿಯೂರಪ್ಪ ನೇತೃತ್ವದ ಕರ್ನಾಟಕ ಸರ್ಕಾರಕ್ಕೆ ಒಂದು ವರ್ಷ ಪೂರ್ಣ ತಾರತಮ್ಚ ಇಲ್ಲದೆ ಎಲ್ಲಾ ವರ್ಗದವರ ಸಮಗ್ರ ಅಭಿವೃದ್ದಿ ಮುಖ್ಯಮಂತ್ರಿ ಹೇಳಿಕೆ

ಮುಂಬೈ ಮತ್ತು ಕೋಲ್ಕತಾದಲ್ಲಿನ ಪ್ರಯೋಗಾಲಯಗಳನ್ನು ಪ್ರಧಾನಿ ಲೋಕಾರ್ಪಣೆ ಮಾಡಲಿದ್ದಾರೆ ಈ ಕುರಿತು ಪ್ರಧಾನಿ ನರೇಂದ್ರ ಮೋದಿ ಟ್ವೀಟ್ ಮಾಡಿದ್ದು ಈ ಮೂರು ಪ್ರಯೋಗಾಲಯಗಳು ದೇಶದ ಸೋಂಕು ಪರೀಕ್ಷಾ ಸಾಮರ್ಥ್ಯವನ್ನು ಹೆಚ್ಚಿಸಲಿವೆ ಎಂದಿದ್ದಾರೆ

ಈ ಪ್ರಯೋಗಾಲಯಗಳು ಸೋಂಕು ಪರೀಕ್ಷಾ ಸಮಯವನ್ನು ತಗ್ಗಿಸುವುದಲ್ಲದೆ ಲ್ವಾಬ್ ಸಿಬ್ಬಂದಿಗಳ ಕ್ಷಿನಿಕಲ್ ಸಾಮಗ್ರಿಗಳ ಮೂಲಕ ಸೋಂಕಿಗೆ ಒಳಗಾಗುವುದು ತಪ್ಪಸಲಿದೆ ಈ ಲ್ಲಾಬ್ಗಳಲ್ಲಿ ಕೋವಿಡ್ ಮಾತ್ರವಲ್ಲದೆ ಇತರೆ ಸಾಂಕ್ರಾಮಿಕ ರೋಗಗಳಾದ ಹೈಪಟಟಸ್ ಬಿ ಮತ್ತು ಸಿ ಎಚ್ಐವಿ ಮೈಕೋಬ್ಹಾಕ್ಷೀರಿಯಂ ಕ್ಷಯರೋಗ ಸೈಟೋಮೆಗ್ಲೋವೈರಸ್ ಕ್ಲಾಮೈಡಿಯಾ ನೈಸೀರಿಯಾ ಡೆಂಫಿ ಮತ್ತಿತರ ಪರೀಕ್ಷೆಗಳನ್ನು ಮಾಡಬಹುದಾಗಿದೆ ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಕಾಣ ಹಾಗೂ ವಿಜ್ವಾನ ತಂತ್ರಜ್ವಾನ ಸಚಿವರು ಮತ್ತು ಮೂರು ರಾಜ್ಯಗಳ ಮುಖ್ಯಮಂತ್ರಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ

ಅಸಾಮಾನ್ಯ ಸಾಧನೆ ಮಾಡಲಾಗಿದೆ

ಪರೀಕ್ಷೆ ಪತ್ತೆ ಮತ್ತು ಚಿಕಿತ್ಸೆಯನ್ನು ಮತ್ತಪ್ಲು ಪರಿಣಾಮಕಾರಿಯಾಗಿ ಬಳಸಿಕೊಳ್ಳುವಂತೆ ಎಲ್ಲ ರಾಜ್ಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳಿಗೆ ಸೂಚಿಲಾಗಿದೆ ವಿಕ್ವದಲ್ಲಿ ಅತ್ಯಂತ ಕಡಿಮೆ ಸೋಂಕಿನ ಪ್ರಮಾಣವಿರುವ ದೇಶಗಳ ಪಟ್ಟಯಲ್ಲಿ ಭಾರತ ಕೂಡ ಸೇರಿದೆ ಎಂದು ಸಚಿವಾಲಯ ತಿಳಿಸಿದೆ

ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಸಿಆರ್ಪಿಎಫ್ನ ಎಲ್ಲಾ ಸಿಬ್ಲಂದಿಗೆ ಅಭಿನಂದನೆ ಸಲ್ಲಿಸಿದ್ದು ರಾಷ್ಷೀಯ ಭದ್ರತೆಯಲ್ಲಿ ಒಆರ್ಒಎಫ್ ಮುಂಚೂಣಿ ಕಾರ್ಯ ನಿರ್ವಹಿಸುತ್ತಿದೆ ಎಂದು ಟ್ವೀಟ್ ಮಾಡಿದ್ದಾರೆ ಸಿಆರ್ಪಿಎಫ್ನ ಧ್ವೆರ್ಯ ಮತ್ತು ವೃತ್ತಿಪರತೆ ಶ್ಲಾಘನೀಯ ಎಂದಿರುವ ಪ್ರಧಾನಿ ಮುಂದಿನ ದಿನಗಳಲ್ಲಿ ಸಿಆರ್ಪಿಎಫ್ ಸಾಧನೆ ಮತ್ತಷ್ಲು ಉನ್ನತಿಗೆ ಏರಲಿದೆ ಎಂದಿದ್ದಾರೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸ್ಟೈರ್ಯ ಸಾಹಸ ಮತ್ತು ತ್ವಾಗಕ್ಕೆ ಸಿಆರ್ಪಿಎಫ್ ಮತ್ತೊಂದು ಹೆಸರಾಗಿದ್ದು

ವಾರ್ತಾ ಮತ್ತು ಪ್ರಸಾರ ಸಚಿವ ಪ್ರಕಾಶ್ ಜಾವಡೇಕರ್ ಸಿಆರ್ಪಿಎಫ್ ಸಿಬ್ಲಂದಿಯ ಧೈರ್ಯ ಮತ್ತು ಸ್ಟೈರ್ಯವನ್ನು ಶ್ಲಾಘಿಸಿದ್ದಾರೆ

ನಿನ್ನೆ ಪ್ರಸಾರವಾದ ಮನ್ ಕಿ ಬಾತ್ ಭಾಷಣದಲ್ಲಿ ಪ್ರದಾನ ಮಂತ್ರಿಯವರು ಕೊರೋನಾ ಸಂಕಪ್ಪ ಇನ್ನು ಬಹಳ ದಿನಗಳವರೆಗೆ ಕಾಡಲಿದೆ ಸೋಂಕಿನ ವಿರುದ್ದ ಎಚ್ವರಿಕೆಯ ಕ್ರಮಗಳನ್ನು ನಾವು ಕಟ್ಟುನಿಟ್ಟಾಗಿ ಮುಂದುವರೆಸ ಬೇಕಾಗಿರುವುದು ಅತ್ತವಶ್ವಕವಾಗಿದೆ ಎಂದು ಒತ್ತಿ ಹೇಳಿದರು ಕೊರೋನಾ ಸೋಂಕಿನ ವಿರುದ್ದ ಭಾರತ ಒಗ್ಗಟ್ಟನಿಂದ ಹೋರಾಡುತ್ತಿರುವುದರಿಂದಲೇ ವಿಶ್ವದ ಇತರ ದೇಶಗಳಗೆ ಹೋಲಿಸಿದರೆ ಭಾರತದಲ್ಲಿ ಕೊರೊನಾ ಚೇತರಿಕೆ ಪ್ರಮಾಣ ಉತ್ತಮವಾಗಿದೆ

ಕೊರೋನಾ ಸೋಂಕಿನಿಂದ ಒಂದೇ ಒಂದು ಸಾವು ಸಂಭವಿಸುವುದೂ ಸಹ ಅತ್ಯಂತ ದುಃಖದ ಸಂಗತಿ ಆದರೂ ಲಕ್ಷಾಂತರ ಜೀವ ರಕ್ಷಣೆಯಲ್ಲಿ ನಾವು ಯಶಸ್ವಿಯಾಗಿದ್ದೇವೆ ಎಂದು ಶ್ರಧಾನ ಮಂತ್ರಿ ನರೇಂದ್ರ ಮೋದಿ ಹೇಳದರು

ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ನೇತೃತ್ವದ ಕರ್ನಾಟಕ ಸರ್ಕಾರಕ್ಕೆ ಒಂದು ವರ್ಷ ಪೂರ್ಣಗೊಂಡ ಹಿನ್ನೆಲೆಯಲ್ಲಿ ವಿಧಾನಸೌಧದ ಬ್ಲಾಂಕ್ಷೆಂಟ್ ಹಾಲ್ನಲ್ಲಿಂದು ಒಂದು ವರ್ಷದ ಸಾಧನೆಯ ಕಿರುಹೊತ್ತಿಗೆಯನ್ನು ಮುಖ್ಯಮಂತ್ರಿ ಬಿಡುಗಡೆ ಮಾಡಿದರು ಇದೇ ವೇಳೆ ಜಿಲ್ಲಾ ಕೇಂದ್ರಗಳಲ್ಲೂ ಜಿಲ್ಲಾ ಉಸ್ತುವಾರಿ ಸಚಿವರು ಈ ಪುಸ್ತಕವನ್ನು ಬಿಡುಗಡೆ ಮಾಡಿದರು ಬಳಿಕ ಜನಪದ ಮಾರ್ಚ್ ಆಫ್ ಕರ್ನಾಟಕ ಕೃತಿಗಳನ್ನು ಬಿಡುಗಡೆ ಮಾಡಲಾಯಿತು ನಂತರ ಐದು ನಿಮಿಷಗಳ ಸಾಕ್ಷ್ಯ ಚಿತ್ರದ ಪ್ರದರ್ಶನ ನಡೆಯಿತು

ಕಾರ್ಯಕ್ರಮ ಉದ್ದೇತಿಸಿ ಮಾತನಾಡಿದ ಮುಖ್ಚಮಂತ್ರಿ ಯಡಿಯೂರಪ್ಪ ಕಳೆದ ಒಂದು ವರ್ಷದಲ್ಲಿ ರಾಜ್ಯದ ಯಾವುದೇ ಕಡೆ ಕಾನೂನು ಸುವ್ವವಸ್ಥೆಗೆ ಧಕ್ಷೆಯಾಗದಂತೆ ತಾರತಮ್ಮವೆಸಗದೆ ಎಲ್ಲಾ ವರ್ಗದ ಜನರ ಅಭಿವೃದ್ದಿಗೆ ರಾಜ್ಯ ಸರ್ಕಾರ ಕ್ರಮಿಸಿದೆ ಎಂದು ಹೇಳಿದರು

ನಂಜುಂಡಪ್ಪ ವರದಿ ಜಾರಿಗೆ ಒತ್ತು ನೀಡುವ ಮೂಲಕ ಪ್ರಾದೇಶಿಕ ಅಸಮತೋಲನ ನಿವಾರಣೆಗೆ ಕ್ರಮ ಕೈಗೊಳ್ಳಲಾಗಿದೆ ಕಲ್ಕಾಣ ಕರ್ನಾಟಕದ ಸಮಗ್ರ ಅಭಿವೃದ್ದಿ ನಮ್ನ ಗುರಿಯಾಗಿದೆ ಎಂದರು ಸಚಿವರಾದ ಆರ್ ಅಶೋಕ ಸುರೇಶ್ ಕುಮಾರ್ ಬಿಜೆಪಿ ರಾಜ್ಯಾಧ್ಯಕ್ಷ ನಳನ್ ಕುಮಾರ್ ಕಟೀಲ್ ಮತ್ತಿತರರು ಪಾಲ್ಗೊಂಡಿದ್ದರು ದೇಶದಲ್ಲಿ ಬೃಹತ್ ಪ್ರಮಾಣದಲ್ಲಿ ದಿಷಧಗಳು ಹಾಗೂ ವೈದ್ಯಕೀಯ ಉಪಕರಣಗಳನ್ನು ತಯಾರಿಸುವ ನಾಲ್ಕು ಯೋಜನೆಗಳನ್ನು ಕುರಿತ ಮಾರ್ಗಸೂಚಿಯನ್ನು ಕೇಂದ್ರ ರಾಸಾಯನಿಕ ಮತ್ತು ರಸಗೊಬ್ಬರ ಖಾತೆಯ ಸಚಿವರಾದ ಡಿ

ಸದಾನಂದಗೌಡ ದೆಹಲಿಯಲ್ಲಿ ಇಂದು ಬಿಡುಗಡೆ ಮಾಡಿದರು

ಇಂದು ದೇಶದ ಮಾಜಿ ರಾಷ್ಟಪತಿ ಡಾ

ಪಿ ಜೆ ಅಬ್ಲುಲ್ ಕಲಾಂ ಅವರ ಪುಣ್ಣತಿಥಿ ಭಾರತದ ಕ್ಷಿಪಣಿ ಜನಕ ಎಂದೇ ಹೆಸರಾಗಿದ್ದ ಕಲಾಂ ಅವರನ್ನು ದೇಶ ಗೌರವದಿಂದ ಸ್ತರಿಸುತ್ತಿದೆ

ವೆಂಕಯ್ಲನಾಯ್ಡು ದೇಶಕ್ಕೆ ಡಾ ಎಪಿಜೆ ಅಬ್ಲುಲ್ ಕಲಾಂ ಅವರ ಕೊಡುಗೆ ಸ್ನರಿಸಿದ್ದು ಕಲಾಂ ಅವರು ಅಸಾಧಾರಣ ವಿಜ್ವಾನಿ ಮಹಾನ್ ಮಾನವತಾವಾದಿ ಮತ್ತು ಜನರ ರಾಷ್ಷಪತಿಯಾಗಿದ್ದರು ತಮ್ಮ ನಡೆಸುಡಿಗಳಿಂದ ದೇಶದ ಜನರಿಗೆ ಸದಾ ಸ್ಪೂರ್ತಿದಾಯಕವಾಗಿದ್ದಾರೆ ಎಂದು ಟ್ವೀಟ್ ಮಾಡಿದ್ದಾರೆ ಗೃಹ ಸಚವ ಅಮಿತ್ ಶಾ

ಅಬ್ದುಲ್ ಕಲಾಂ ಅವರು ಅಪಾರ ಜ್ಞಾನ ಮತ್ತು ಸರಳತೆಗೆ ಮತ್ತೊಂದು ಹೆಸರಾಗಿದ್ದರು ವಿಜ್ಞಾನದಿಂದ ಹಿಡಿದು ರಾಜಕಾರಣದವರೆಗೆ ವಿವಿಧ ಕ್ಷೇತ್ರಗಳಲ್ಲಿ ಅವರ ಹೆಸರು ಅಜರಾಮರ ಎಂದು ತಮ್ಮ ಟ್ವಟರ್ ಸಂದೇಶದಲ್ಲಿ ಸ್ಮರಿಸಿದ್ದಾರೆ ಜ್ಞಾನಾರ್ಜನೆಗೆ ಡಾ ಕಲಾಂ ಹೊಂದಿದ್ದ ಅವಿರತ ತುಡಿತ ಆತ್ಮನಿರ್ಭರ ಭಾರತದ ಪರಿಕಲ್ಪನೆಗೆ ಸದಾ ಸ್ಫೂರ್ತಿದಾಯಕ ಎಂದು ಅಮಿತ್ ಶಾ ಬಣ್ಣೆಸಿದ್ದಾರೆ ಭಯೋತ್ಪಾದಕ ಸಂಘಟನೆಗಳ ಬಗ್ಗೆ ವಿಶ್ವ ಸಂಸ್ಥೆ ನೀಡಿರುವ ವರದಿಯನ್ನು ಕರ್ನಾಟಕ ರಾಜ್ಯ ಸರಕಾರ ಗಂಭೀರವಾಗಿ ಪರಿಗಣಿಸಿದ್ದು ಅಗತ್ಯ ಮುಂಜಾಗ್ರತಾ ಕ್ರಮಗಳನ್ನೂ ಕೈಗೊಂಡಿದೆ ದಕ್ಷಿಣ ಭಾರತದ ನಾನಾ ಭಯೋತ್ವಾದಕ ಗುಂಪುಗಳ ಬಗ್ಗೆ ವಿಶ್ವಸಂಸ್ಥೆಯ ವರದಿಯಲ್ಲಿ ಉಲ್ಲೇಖಿಸಲಾಗಿದೆ ಈ ಹಿನ್ನೆಲೆಯಲ್ಲಿ ಕರ್ನಾಟಕದ ಗೃಹ ಇಲಾಖೆ ಕೇಂದ್ರ ಸರಕಾರದ ನಾನಾ ತನಿಖಾ ಸಂಸ್ಥೆಗಳು ಹಾಗೂ ನೆರೆ ರಾಜ್ಯಗಳೊಂದಿಗೆ ನಿರಂತರ ಸಂಪರ್ಕದಲ್ಲಿದೆ ಸಂಶಯಾಸ್ವದ ಚಟುವಟಕೆ ನಡೆಸುತ್ತಿರುವವರು ಮತ್ತು ಅಂಥವರ ಬೆಂಬಲಿಗರ ಚಲನವಲನದ ಬಗ್ಗೆ ತೀವ್ರ ನಿಗಾ ವಹಿಸಲಾಗಿದೆ ಎಂದು ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ತಿಳಿಸಿದ್ದಾರೆ